ರಾಮನಾಥ್ ಕೋವಿಂದ್ ಅವರಿಂದ ರಾಷ್ಟ್ವನ್ನುದ್ಗೇಶಿಸಿ ಭಾಷಣ

ಹಿತಾಸಕ್ತಿ ವಿಷಯಗಳ ಬಗ್ಗೆ ಇಂದು ಪ್ರಧಾನಮಂತಿ ನರೇಂದ ಮೋದಿ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ದೆಹಲಿ ಪೊಲೀಸರಿಂದ ಇಬ್ಬರು ಜೈಷ್ ಎ ಮೊಹಮ್ಮದ್ ಉಗ್ರರ ಬಂಧನ

ದಕ್ಷಿಣ ಆಫ್ರಿಕಾದ ರಾಷ್ಟ್ರಾಧ್ಯಕ್ಷರಾದ ಸಿರಿಲ್ ರಾಮಾಫೋಸಾ ಇಂದು ಮುಂಜಾನೆ ದೆಹಲಿಗೆ ಆಗಮಿಸಿದ್ದಾರೆ ಎರಡು ದಿನಗಳ ಅಧಿಕೃತ ಭೇಟಿ ನೀಡಿರುವ ವಿದೇಶೀ ಗಣ್ಯರನ್ನು ನಗರಾಭಿವೃದ್ದಿ ವ್ಯವಹಾರಗಳ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಸರ್ಕಾರದ ಪರವಾಗಿ ಬರಮಾದಿಕೊಂಡರು ನಂತರ ರಾಮಾಫೋಸಾ ಅವರಿಗೆ ರಾಷ್ಟಪತಿ ಭವನದ ಅಂಗಳದಲ್ಲಿ ಸಾಂಪ್ರದಾಯಿಕ ಕೆಂಪುಹಾಸಿನ ಸ್ವಾಗತ ಕೋರಲಾಯಿತು ಅವರು ನಾಳೆ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವದ ಪಥ ಸಂಚಲನದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನೆಲ್ಪನ್ ಮಂಡೇಲಾ ಅವರ ನಂತರ ಈ ಗೌರವಕ್ಕೆ ಪಾತ್ರವಾಗುತ್ತಿರುವ ದಕ್ಷಿಣ ಆಫ್ರಿಕಾದ ಎರಡನೆಯ ರಾಷ್ಟಾಧ್ಯಕ್ಷರೆನಿಸಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ದಕ್ಷಿಣ ಅಫ್ರಿಕಾ ಅಧ್ಯಕ್ಷರು ದೆಹಲಿಯಲ್ಲಿ ಇಂದು ಮಧ್ಯಾಹ್ನ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದು ದ್ವಿಪಕ್ಷೀಯ ಪ್ರಾದೇಶಿಕ ಹಾಗೂ ಜಾಗತಿಕ ವಲಯಗಳಲ್ಲಿ ಪರಸ್ವರ ಹಿತಾಸಕ್ತಿಯ ವಿಷಯಗಳು ಪ್ರಸ್ನಾಪವಾಗಲಿದೆ ನಂತರ ಹಲವು ವಲಯಗಳಲ್ಲಿ ಒಪ್ಸಂದಗಳಿಗೆ ಉಭಯ ದೇಶಗಳು ಸಹಿ ಹಾಕಲಿವೆ ಇಂದು ನಡೆಯುವ ಭಾರತ ದಕ್ಷಿಣ ಆಫ್ರಿಕಾ ವಾಣಿಜ್ಯ ವೇದಿಕೆಯನ್ನು ಉದ್ದೇಶಿಸಿ ಅಧ್ಯಕ್ಷ ರಾಮಾಫೋಸ್ ಹಾಗೂ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ

ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನಾಳಿ ಸಂಜೆ ರಾಮಾಫೋಸಾ ಅವರ ಗೌರವಾರ್ಥ ರಾಷ್ಟಪತಿ ಭವನದಲ್ಲಿ ವಿಶೇಷ ಚಹಾಕೂಟವನ್ನು ಆಯೋಜಿಸಿದ್ದಾರೆ ಭಾರತ ಮತ್ತು ಮಾಲ್ಲೀವ್ಪ ನಡುವಿನ ದ್ವಿಪಕ್ಷೀಯ ಸಹಕಾರ ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಉಭಯ ದೇಶಗಳು ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿವೆ ಪ್ರಮುಖವಾಗಿ ಸಾಗರತೀರ ರಕ್ಷಣೆ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ರಚನಾತ್ಮಕ ಪಾಲುದಾರಿಕೆ ಹೊಂದಲು ಒಪ್ಸಂದ ಮಾದಿಕೊಳ್ಳಲಾಗಿದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಲ್ಲೀವ್ಸ್ ರಕ್ಷಣಾ ಸಚಿವರಾದ ಮರಿಯಾ ಅಹಮದ್ ದಿದಿ ದೆಹಲಿಯಲ್ಲಿ ಒಪ್ಸಂದಗಳಿಗೆ ಸಹಿ ಹಾಕಿದರು

ಮರಿಯಾ ಅಹಮದ್ ದಿದಿ ಅವರು ರಾಜಪಥದಲ್ಲಿ ನಾಳೆ ನಡೆಯಲಿರುವ ಗಣರಾಜ್ಯೋತ್ಸವ ಪಥಸಂಚಲನವನ್ನು ವೀಕ್ಷಿಸಲಿದ್ದಾರೆ ಮರಿಯಾ ಅವರು ಗುರುಗ್ರಾಮದಲ್ಲಿ ತಟ ರಕ್ಷಣಾ ವಿಶ್ಲೇಷಣಾ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ ನಂತರ ಶಿಮ್ಲಾದಲ್ಲಿರುವ ಸೇನಾ ತರಬೇತಿ ಕಮಾಂಡ್ಗೂ ಭೇಟಿ ನೀಡಲಿದ್ದಾರೆ ಅಲ್ಲದೆ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸಲಿರುವ ಎನ್ಸಿಸಿ ಕೆಡೆಟ್ಗಳ ಜತೆ ಮರಿಯಾ ಅವರು ಸಮಾಲೋಚನೆ ನಡೆಸಲಿದ್ದಾರೆ ಮಾಲ್ಗೀವ್ಸ್ನ ಕೆಲವು ಕೆಡೆಟ್ಗಳು ಈ ಬಾರಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪಾಲ್ಗೊಲ್ಳುತ್ತಿದ್ದಾರೆ

ಆದರೂ ಈ ಮೀಸಲಾತಿಯನ್ನು ಕಾರ್ಯರೂಪಕ್ಕೆ ತರುವ ಕೇಂದ್ರದ ನಿರ್ಧಾರಕ್ಕೆ ಸುಪ್ರೀಂಕೋರ್ಟ್ ತದೆ ನೀಡಿಲ್ಲ ಸಾಮಾನ್ಯ ವರ್ಗದ ಬದವರಿಗೆ ಮೀಸಲಾತಿ ಒದಗಿಸುವ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಅಧಿಕಾರವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವ ವಿವಿಧ ಮನವಿ ಅರ್ಜಿಗಳ ಕುರಿತಂತೆ ಕೇಂದ್ರ ಸರ್ಕಾರಕ್ಕೆ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ಮತ್ತು ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನೊಳಗೊಂಡ ಪೀಠ ನೋಟಿಸ್ ಜಾರಿಮಾಡಿದೆ ಈ ಕುರಿತಂತೆ ನಾಲ್ಕು ವಾರಗಳೊಳಗೆ ಉತ್ತರಿಸಲು ಸುಪ್ರೀಂಕೋರ್ಟ್ ಕೇಂದ್ರಕ್ಕೆ ಸೂಚಿಸಿದೆ ಸಾರ್ವಜನಿಕ ದಾವೇದಾರರಿಗೆ ನ್ಯಾಯಾಲಯಗಳ ಸೇವೆಗಳನ್ನು ಕ್ಷಮತೆಯಿಂದ ಮತ್ತು ಕಾಲಮಿತಿಯೊಳಗೆ ಒದಗಿಸುವ ನಿಟ್ಟಿನಲ್ಲಿ ದೇಶದ ಎರಡು ಲಕ್ಷ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಇ ನ್ಯಾಯಾಲಯಗಳ ಸೇವೆಗಳನ್ನು ಪೂರೈಸಲು ಕೇಂದ್ರ ನ್ಯಾಯ ಇಲಾಖೆ ನಿರ್ಧರಿಸಿದೆ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಗ್ರಾಹಕರಿಗೆ ಒದಗಿಸುವ ಇ ನ್ಯಾಯಾಲಯ ಸಂಬಂಧಿತ ಸೇವೆಗಳಿಗೆ ಯಾವುದೇ ಶುಲ್ಕ ವಿಧಿಸದಿರಲು ತೀರ್ಮಾನಿಸಲಾಗಿದೆ

ಇಸ್ರೋದ ಈ ವರ್ಷದ ಮೊದಲ ಯೋಜನೆಯಲ್ಲಿ ಕಲಾಂ ಸ್ಯಾಟ್ ಎನ್ನುವ ವಿದ್ಯಾರ್ಥಿ ಉಪಗ್ರಹ ಹಾಗೂ ಮೈಕ್ರೋ ಸ್ಯಾಟ್ ಆರ್ ಇಮೇಜಿಂಗ್ ಉಪಗ್ರಹಗಳನ್ನು ಉಡಾವಣೆ ಮಾಡಲಾಯಿತು ಕಲಾಂ ಸ್ಯಾಟ್ ಉಪಗ್ರಹವನ್ನು ಚೆನ್ನೈನ ಸ್ಪೇಸ್ ಕಿಡ್ಸ್ ಇಂಡಿಯಾ ಸಂಸ್ಣೆಯ ವಿದ್ಯಾರ್ಥಿಗಳು ಇಸ್ರೋ ಮಾರ್ಗದರ್ಶನದಲ್ಲಿ ನಿರ್ಮಿಸಿದ್ದಾರೆ

ವಿದ್ಯಾರ್ಥಿಗಳು ನಿರ್ಮಿಸಿರುವ ಈ ಉಪಗ್ರಹ ದೇಶಕ್ಕೆ ಗಣರಾಜ್ಯೋತ್ಪವದ ಕೊಡುಗೆಯಾಗಿದೆ ಎಂದು ಇಸ್ರೋ ಅಧ್ಯಕ್ಷ ಕೆ ಸಿವನ್ ತಿಳಿಸಿದ್ದಾರೆ ಇಸ್ರೋ ವಿಜ್ಞಾನಿಗಳ ಈ ಸಾಧನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಉಪಗ್ರಹ ವಾಹಕವೊಂದರ ನಾಲ್ಕನೆಯ ಹಂತವನ್ನು ಸೂಕ್ಷ್ಮ ಗುರುತ್ಸಾಕರ್ಷಕ ಪ್ರಯೋಗಕ್ಕಾಗಿ ವೇದಿಕೆಯಾಗಿ ಬಳಕೆ ಮಾಡಿಕೊಂಡಿರುವ ಮೊದಲ ದೇಶ ಎನ್ನುವ ಗೌರವಕ್ಕೆ ಭಾರತ ಪಾತ್ರವಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ಗಣರಾಜ್ಯೋತ್ಸವ ಆಚರಣೆ ವೇಳೆ ಭಯೋತ್ಪಾದಕ ದಾಳಿಗಳನ್ನು ನಡೆಸಲು ಸಂಚು ರೂಪಿಸಿದ್ದ ಜಮ್ಮು ಕಾಶ್ಟೀರದ ಜೈಷ್ ಎ ಮೊಹಮ್ಮದ್ ಭಯೋತ್ವಾದಕ ಸಂಘಟನೆಗೆ ಸೇರಿದವರನ್ನೆಲಾದ ಇಬ್ಬರು ಭಯೋತ್ಪಾದಕರನ್ನು ದೆಹಲಿ ಪೊಲೀಸರು ಬಂಧಿಸಿದ್ದಾರೆ

ದೆಹಲಿಯಲ್ಲಿ ನಡೆದ ಮುಖ್ಯ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಚುನಾವಣಾ ವಿಧಾನಗಳನ್ನು ಅಳವಡಿಸಿಕೊಂಡಿರುವ ರಾಜ್ಯಗಳ ಅಧಿಕಾರಿಗಳಿಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ರಾಷ್ಟೀಯ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು ಕರ್ನಾಟಕ ಚುನಾವಣಾ ಆಯೋಗ ಸಹ ಪ್ರಶಸ್ತಿಗೆ ಭಾಜನವಾಗಿದೆ ಬಾಂಗ್ಲಾದೇಶ ಭೂತಾನ್ ಕೆಜ಼ಕಿಸ್ತಾನ್ ಮಾಲ್ಡೀವ್ಸ್ ರಷ್ಯ ಮತ್ತು ಶ್ರೀಲಂಕಾದ ಚುನಾವಣಾ ಆಯೋಗಗಳ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ ಹಿರಿಯ ಅಧಿಕಾರಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಹೆಸರಾಂತ ಹಿಂದಿ ಲೇಖಕಿ ಕ್ಬಷ್ಣಾ ಸೋಬ್ತಿ ಇಂದು ಬೆಳಿಗ್ಗೆ ನಿಧನ ಹೊಂದಿದರು

ಸುಲವೇಸಿ ರಾಜಧಾನಿ ಮಕಸ್ಪರ್ನ ಅನೇಕ ಭಾಗಗಳು ಪ್ರವಾಹದಿಂದ ಬಾಧಿತವಾಗಿವೆ

ಪುರುಷರ ಸಿಂಗಲ್ಸ್ನ ನಿನ್ನೆ ನಡೆದ ಸೆಮಿಫೈನಲ್ನಲ್ಲಿ ಸ್ಪೇನ್ನ ರಾಫೆಲ್ ನಡಾಲ್ ಗ್ರೀಸ್ನ ಸ್ಟೆಫಾನೋಸ್ ಸಿಟ್ಬಿಪಾಸ್ ವಿರುದ್ದ ಗೆಲುವು ದಾಖಲಿಸಿದರು